ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮಾಡಿರುವ ಸಾಧನೆಗಳು ಯುವ ಜನಾಂಗದ ವಿಚ್ಚಾನ ಅಧ್ಯಯನಕ್ಷೆ ಸ್ಯೂರ್ತಿ ಯಶಸ್ಸುಗಳಿಸಲು ಪ್ರೇರಣೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ

ಜಮ್ನು ಕಾಶ್ನೀರದಲ್ಲಿ ಸಾಮಾನ್ಜ ಪರಿಸ್ವಿತಿಗೆ ಭಂಗ ಉಂಟು ಮಾಡಲು ಪಾಕಿಸ್ತಾನ ಯತ್ನ ಭದ್ರತಾ ಸಲಹೆಗಾರ ಅಜೆತ್ ದೊವಲ್ ಹೇಳಿಕೆ

ತಾಲಿಬಾನ್ ಜೊತೆ ಶಾಂತಿ ಮಾತುಕತೆ ರದ್ದುಗೊಳಿಸಿದ ಅಮೆರಿಕಾದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್

ಬಾಹ್ವಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮಾಡಿರುವ ಸಾಧನೆಗಳು ಯುವ ಜನಾಂಗ ವಿಜ್ಞಾನ ಅಧ್ಯಯನಕ್ಕೆ ಸ್ಪೂರ್ತಿಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಬಾಹ್ಲಾಕಾಶ ಕ್ಷೇತ್ರದ ವಿಜ್ವಾನಿಗಳು ಅತ್ಯುತ್ತಮ ಸಾಧನೆ ಮಾಡಿದ್ದು

ವಿಜ್ವಾನಿಗಳ ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯೋಗದಿಂದ ಬಾಹ್ಕಾಕಾಶ ಕ್ಷೇತ್ರದಲ್ಲಿ ಭಾರತದ ಇಸ್ರೋ ಮುಂಚೂಣಿಯಲ್ಲಿದೆ ಎಂದರು

ಇಸ್ತೋದ ವಿಜ್ವಾನಿಗಳು ತ್ರೀಡಾ ಮನೋಭಾವದಿಂದ ಈ ಸವಾಲನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಯಶಸ್ಸು ಕಾಣಲು ಪ್ರಯತ್ನ ಮಾಡಬೇಕು ಎಂದು ಸಲಹೆ ಮಾಡಿದ್ದಾರೆ ವಿಜ್ಙಾನಿಗಳು ಹಾಗೂ ಅವರ ಕುಟುಂಬದವರು ಹೆಮ್ಮೆಪಡುವಂತಹ ಕಾರ್ಯವನ್ನು ಇಸ್ರೋ ತಂಡ ಮಾಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದರು

ಪ್ರಸ್ತುತ ರಾಜ್ಯಸಭೆಯ ಸದಸ್ಯರಾಗಿರುವ ಅವರು ವಯೋ ಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು ರಾಮ್ ಜೀಕ್ಷಲಾನಿ ಅವರು ಯುನ್ಟೆಟೆಡ್ ಫ್ರೆಂಟ್ ಹಾಗೂ ಎನ್ಡಿಎ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದ್ದರು

ರಾಷ್ಸಪತಿ ರಾಮನಾಥ್ ಕೋವಿಂದ್ ಅವರು ಹಿರಿಯ ನ್ಯಾಯವಾದಿ ರಾಮ್ ಜೇಶ್ನಲಾನಿ ಅವರ ನಿಧನಕ್ಕೆ ತೀವ್ರ ಸಂತಾಪ ಸೂಚಿಸಿ ಅವರೊಬ್ಬ ಮಹಾನ್ ದೇಶಭಕ್ತನೆಂದು ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮ್ ಜೇಕ್ಮಲಾನಿ ಅವರ ನಿಧನಕ್ಕೆ ತೀವ್ರ ಸಂತಾಪ ವ್ಹಕ್ತಪಡಿಸಿದ್ದಾರೆ ರಾಮ್ ಜೇಕ್ನಲಾನಿ ಭಾರತದ ನ್ಯಾಯಾಂಗ ವ್ಹವಸ್ವೆಯಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಅತ್ತುನ್ನತ ಸ್ವಾನವನ್ನು ಗಳಿಸಿಕೊಂಡಿದ್ದರು ಸಂಸತ್ತು ಮತ್ತು ನ್ವಾಯಾಲಯದಲ್ಲಿ ಸಮರ್ಥವಾಗಿ ತಮ್ಮ ವಾದವನ್ನು ಮಂಡಿಸುತ್ತಿದ್ದರು ಎಂದು ಪ್ರಧಾನಿ ಅವರು ಟ್ವೀಟ್ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ

ಗೃಹ ಸಚಿವ ಅಮಿತ್ ಶಾ ಅವರು ರಾಮ್ ಜೀಕ್ನಲಾನಿ ಅವರು ನಿವಾಸಕ್ಕೆ ತೆರಳಿ ಅಂತಿಮ ನಮನ ಸಲ್ಲಿಸಿದರು ಕಾನೂನು ಸಚಿವರಾದ ರವಿಶಂಕರ ಪ್ರಸಾದ್ ರಾಮ್ ಜೇಕ್ನಲಾನಿ ಅವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರು ನ್ಯಾಯಾಂಗ ವ್ಚವಸ್ಥೆಗೆ ಹೊಸ ಆಯಾಮ ಕಲ್ಪಿಸಿದ್ದಲ್ಲದೇ ಬಾರ್ ಕೌನ್ಲಲಿನ ಕಾರ್ಯಕ್ಷಮತೆಯ ಸುಧಾರಣೆಗೆ ತ್ರಮಿಸಿದ್ದರು ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರು ರಾಮ್ ಜೇಕ್ಷಲಾನಿ ಅವರ ಕೊಡುಗೆಯನ್ನು ಸ್ಕರಿಸಿದ್ದಾರೆ

ಡಿರಂಗಬಾದ್ನಲ್ಲಿ ನಿನ್ನೆ ಮಹಾರಾಷ್ಟ ರಾಜ್ಯ ಗ್ರಾಮೀಣ ಜೀವನ ಯೋಜನೆವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಮಹಿಳಾ ಸಕ್ಷಮ ಮೇಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ದೇಶದ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಜಲ ಜೀವನ ಯೋಜನೆಗೆ ಹೆಚ್ಚು ಮೊತ್ತವನ್ನು ವಿನಿಯೋಗಿಸಲಾಗುತ್ತದೆ ಎಂದು ಹೇಳಿದರು ಮಹಿಳೆಯರು ಅನುಭವಿಸುತ್ತಿರುವ ನೀರಿನ ಸಂಕಪ್ಪ ನಿವಾರಣೆಗೆ ಜಲ ಜೀವನ್ ಯೋಜನೆ ಜಾರಿಗೊಳಿಸಲಾಗಿದೆ ಜಲ ಸಂರಕ್ಷಣೆ ಮತ್ತು ಹನಿ ನೀರು ಉಳಿಸುವಲ್ಲಿ ಈ ಯೋಜನೆ ಮಹತ್ವದ ಪಾತ್ರ ನಿರ್ವಹಿಸಲಿದೆ ಎಂದರು ದೇತದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಮಹಿಳೆಯರು ಸ್ವಯಂ ಸೇವಾ ಸಂಘಗಳನ್ನು ರಚಿಸಿಕೊಂಡು ಆರ್ಥಿಕವಾಗಿಯೂ ಹೆಚ್ಚು ಪ್ರಬಲರಾಗಿದ್ದಾರೆ

ಮುದ್ರಾ ಯೋಜನೆ ಸೇರಿದಂತೆ ಮಹಿಳೆಯರ ಅಭ್ಜುದಯಕ್ಕಾಗಿ ಜಾರಿಗೆ ತರಲಾಗಿರುವ ಯೋಜನೆಗಳ ಬಗೆಯೂ ಪ್ರಸ್ತಾಪಿಸಿರುವ ನರೇಂದ್ರ ಮೋದಿ ಇವುಗಳ ಪ್ರಯೋಜನ ಪಡೆದುಕೊಳ್ಳುವಂತೆ ಕರೆ ನೀಡಿದರು ತೆಮಿಳ್ಸಾಯಿ ಸೌಂದರ್ರಾಜನ್ ಅವರು ತೆಲಂಗಾಣದ ರಾಜ್ಯಪಾಲರಾಗಿ ಹೈದರಾಬಾದ್ನ ರಾಜಭವನದಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಫವೇಂದ್ರ ಸಿಂಗ್ ಚೌಪಣ್ ರಾಜಪಾಲರಿಗೆ ಪ್ರಮಾಣ ವಚನ ಹಾಗೂ ಗೌಪ್ಲತೆಯನ್ನು ಭೋಧಿಸಿದರು ಮುಖ್ಲಮಂತ್ರಿ ಕೆ ಚಂದ್ರಶೇಖರ್ ರಾವ್ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ರಾಜ್ಯ ಸಂಪುಟದ ಸಹೊದ್ಲೋಗಿಗಳು ಹಿರಿಯ ಅಧಿಕಾರಿಗಳು ಉಪಶ್ಹಿತರಿದ್ದರು ಕೇಂದ್ರ ಸರ್ಕಾರದ ಮೋಟರ್ ವಾಹನದ ಕಾಯಿದೆಯನ್ನು ಜನ ಸಾಮಾನ್ಗರು ಕಟ್ಟುನಿಟ್ನಾಗಿ ಪಾಲಿಸುವಂತೆ ಹೆಚ್ಚಿನ ಪ್ರಮಾಣದಲ್ಲಿ ದಂಡ ವಿಧಿಸಲಾಗಿದೆ ಎಂದು ಕೇಂದ್ರ ಭೂ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ನಾಗ್ಪುರದಲ್ಲಿಂದು ಸಮರ್ಥಿಸಿಕೊಂಡಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿದವರಿಗೆ ಮಾತ್ರ ದಂಡ ವಿಧಿಸಲಾಗುವುದು ಎಂದು ಸ್ವಷ್ಟನೆ ನೀಡಿದ ಸಚಿವ ಗಡ್ಕರಿ ಅವರು ಸಣ್ಣ ಪ್ರಮಾಣದ ದಂಡ ವಿಧಿಸಿದಲ್ಲಿ ಅನೇಕರು ಅದನ್ನು ಉಲ್ಲಂಘಿಸುವುದನ್ನು ಮುಂದುವರಿಸುತ್ತಾರೆ

ಅಪಘಾತಗಳಲ್ಲಿ ಅಪಾರ ಪ್ರಮಾಣದ ಸಾವುನೋವುಗಳು ಸಂಭವಿಸುತ್ತಿದ್ದು